ಹದಿನೈದು ಬಂಡಾಯ ಶಾಸಕರ ರಾಜೀನಾಮೆ ಪ್ರಕರಣ ಯಥಾಸ್ಹಿತಿ ಪಾಲನೆಗೆ ಸುಪ್ರೀಂಕೋರ್ಟ್ ಆದೇಶ ನಾಳೆ ಬೆಳಿಗ್ಗೆ ತೀರ್ಮ ಪ್ರಕಟ

ವಿಶೇಷ ತನಿಖಾ ತಂಡದಿಂದ ಕಾಂಗ್ರೆಸ್ ಶಾಸಕ ಆರ್

ಹಾಜರಾಗುವಂತೆ ಸೂಚನೆ

ವಿಧಾನಸಭಾಧ್ವಕ್ಷ ರಮೇಶ್ ಕುಮಾರ್ ಮತ್ತು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿಯವರ ವಕೀಲರು ಮಂಡಿಸಿದ ವಾದ ವಿವಾದಗಳನ್ನು ಆಲಿಸಿತು ಇದೇ ವೇಳೆ ಈ ಮೊದಲಿನ ಆದೇಶವನ್ನು ಮಾರ್ಪಾಡಿಸುವಂತೆ ಸಭಾಧ್ಯಕ್ಷರ ಪರವಾಗಿ ವಾದ ಮಂಡಿಸಿದ ವಕೀಲರು ಮಾಡಿದ ಮನವಿಯನ್ನು ನ್ಯಾಯಾಲಯ ಪುರಸ್ತರಿಸಲಿಲ್ಲ ಮತ್ತು ನಾಳೆ ಅಂತಿಮ ತೀರ್ಮ ಹೊರಬೀಳುವವರೆಗೂ ತನ್ನ ಮಧ್ಯಂತರ ಆದೇಶದಂತೆ ಯಥಾಸ್ತಿತಿಯನ್ನು ಕಾಯ್ದುಕೊಳ್ಳಬೇಕೆಂದು ಸ್ಪಷ್ಟಪಡಿಸಿತು ಹಾಗೂ ಬಂಡಾಯ ಶಾಸಕರ ರಾಜೀನಾಮೆಗಳನ್ನು ಅಂಗೀಕರಿಸುವ ಅಥವಾ ಅವರನ್ನು ಅನರ್ಹಗೊಳಿಸುವಂತಿಲ್ಲ ಎಂದು ವಿಧಾನಸಭ್ಯಾಧಕ್ಷರಿಗೆ ಸೂಚಿಸಿತು ವಿಧಾನಸಭೆಯ ಕಲಾಪ ನಡೆದಾಗ ಹಾಜರಾಗಬೇಕೆಂದು ಅಲ್ಪಮತಕ್ಕೆ ಇಳಿದಿರುವ ಮೈತ್ರಿ ಸರ್ಕಾರ ನೀಡಿರುವ ವಿಪ್ ಆದೇಶ ರಾಜೀನಾಮೆ ನೀಡಿರುವ ಶಾಸಕರಿಗೆ ಅನ್ನಯವಾಗುವುದಿಲ್ಲ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 ಸಭಾಧ್ಯಕ್ಷರ ಪರವಾಗಿ ವಕೀಲರಾದ ಅಭಿಷೇಕ ಮನು ಸಿಂಪ್ಟಿ ಹಾಗೂ ಮುಖ್ಯಮಂತ್ರಿ ಎಚ್ ಡಿ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

ದೆಹಲಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಾಂವಿಧಾನಿಕ ಹುದ್ದೆಯಾದ ಸಭಾಧ್ಯಕ್ಷರ ಸ್ಥಾನದಲ್ಲಿರುವವರು ನಿಷ್ಪಕ್ಷಪಾತವಾಗಿ ಕಾರ್ಯನಿರ್ವಹಿಸಬೇಕಾಗುತ್ತದೆ ಜನತೆ ಮತ್ತು ಪ್ರತಿಪಕ್ಷಗಳು ಇದನ್ನು ನಿರೀಕ್ಷಿಸುತ್ತವೆ ಆದರೆ ಸದ್ದದ ಸಂದರ್ಭದಲ್ಲಿ ವಿಧಾನಸಭಾಧ್ವಕ್ಷ ಕೆ

ರಮೇಶ್ಕುಮಾರ್ ತಮ್ಮ ಹುದ್ದೆಯ ಘನತೆಗೆ ತಕ್ಕಂತೆ ವರ್ತಿಸುತ್ತಿಲ್ಲ ಇದು ದುರುದೃಷ್ಟಕರ ಎಂದರು

ಕುಮಾರಸ್ವಾಮಿಯವರು ರಾಜೀನಾಮೆ ನೀಡಬೇಕೆಂದು ವಿಧಾನಪರಿಷತ್ ನಲ್ಲಿ ಧರಣಿಯನ್ನು ಇಂದು ಸಹ ಮುಂದುವರೆಸಿದ ಪ್ರತಿಪಕ್ಷ ಬಿಜೆಪಿ ಸರ್ಕಾರ ಬಹುಮತ ಕಳೆದುಕೊಂಡಿದೆ ಎಂದು ಗದ್ದಲ ಎಬ್ಬಿಸಿದ್ದರ ಪರಿಣಾಮ ಮೇಲ್ವನೆ ಕಲಾಪ ಗುರುವಾರಕ್ಕೆ ಮುಂದೂಡಲ್ಪಟ್ಟದೆ ಸದನ ಆರಂಭವಾಗುತ್ತಿದ್ದಂತೆಯೇ ಬಿಜೆಪಿ ಸದಸ್ಯರು ಬಹುಮತ ಇಲ್ಲದ ಸರ್ಕಾರ ಅಸ್ತಿತ್ವದಲ್ಲಿ ಇಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿದರು ಮೂರು ಬಾರಿ ಸದನವನ್ನು ಅಲ್ವಾವಧಿಗೆ ಮುಂದೂಡಲಾಯಿತು ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮ ನೀಡಬೇಕೆಂದು ಪಟ್ಟಹಿಡಿದರು ಈ ವೇಳೆ ಆಡಳಿತ ಮತ್ತು ವಿಪಕ್ಷಗಳ ಸದಸ್ಯರ ನಡುವೆ ಮಾತಿನ ಚಕಮಕಿ ಆರೋಪ ಪ್ರತ್ಯಾರೋಪಗಳು ನಡೆದ ಹಿನ್ನೆಲೆಯಲ್ಲಿ ಸಭಾಪತಿ ಪ್ರತಾಪ ಚಂದ್ರಶೆಟ್ಟ ಸದನವನ್ನು ಗುರುವಾರಕ್ಕೆ ಮುಂದೂಡಿದರು

ವಿಚಾರಣೆ ಬಳಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ರೋಷನ್ ದೇಗ್ ರಾಜಕೀಯ ಪಿತೂರಿಯಿಂದ ಎಸ್ಐಟಿ ತಮ್ನನ್ನು ವಶಕ್ಷೆ ಪಡೆದಿತ್ತು ಹಜ್ ಯಾತ್ರೆಗೆ ಹೊರಡಲು ಪುಣೆಗೆ ಹೋಗುತ್ತಿದ್ದಾಗ ತಮ್ನನ್ನು ವಿಚಾರಣೆಗೆ ಒಳಪಡಿಸಲಾಯಿತು ವಿಶೇಷ ತನಿಖಾ ತಂಡದ ವಿಚಾರಣೆಗೆ ತಾವು ಸಂಪೂರ್ಣ ಸಹಕಾರ ನೀಡುವುದಾಗಿ ತಿಳಿಸಿದ್ದಾರೆ ರೋಷನ್ ಬೇಗ್ ಬಿಜೆಪಿ ರಾಜ್ಯಾಧ್ಯಕ್ಷರ ಆಪ್ತ ಸಹಾಯಕ ಸಂತೋಷ್ ಅವರೊಂದಿಗೆ ಖಾಸಗಿ ವಿಮಾನದಲ್ಲಿ ಮುಂಬೈಗೆ ತೆರಳಲು ಉದ್ದೇಶಿಸಿದ್ದರು ಎಂದು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ ಆದರೆ ರಾಜ್ಯ ಬಿಜೆಪಿ ಮುಖ್ಯಮಂತ್ರಿಗಳ ಈ ಮಾಹಿತಿಯನ್ನು ಅಲ್ಲಗಳೆದಿದೆ

ಮೊಲೀಸ್ಸಿಬ್ಲಂದಿ ವೇತನ ಪರಿಷ್ಠರಣೆಗೆ ಸಂಬಂಧಿಸಿದ ಬಹುನಿರೀಕ್ಷಿತ ರಾಘವೇಂದ್ರ ಡಿರದ್ಧರ್ ವರದಿಯನ್ನು ಜಾರಿಗೊಳಿಸಿ ರಾಜ್ಯ ಸರ್ಕಾರ ಇಂದು ಆದೇಶ ಹೊರಡಿಸಿದೆ ಮೊಲೀಸ್ ಕಾನ್ಸ್ ಟೀಬಲ್ಗಳು ಹಾಗೂ ಇತರೆ ಸಿಬ್ಬಂದಿಯ ವೇತನ ಪರಿಷ್ಠರಣೆ ಕುರಿತಂತೆ ಹಿರಿಯ ಐಪಿಎಸ್ ಅಧಿಕಾರಿ ರಾಘವೇಂದ್ರ ದಿರಾದ್ಧರ್ ರಾಜ್ಯ ಸರ್ಕಾರಕ್ಷೆ ವರದಿ ನೀಡಿದ್ದರು ಬೇರೆ ರಾಜ್ಯಗಳಲ್ಲಿರುವ ವೇತನ ಮತ್ತು ನಮ್ನ ರಾಜ್ಯದಲ್ಲಿರುವ ವೇತನ ಹೋಲಿಕೆ ಮಾಡಿ ಸಮಗ್ರ ವರದಿ ನೀಡಲಾಗಿತ್ತು ಇತ್ತೀಚೆಗೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಮತ್ತು ಗೃಹ ಸಚಿವ ಎಂ

ಪಾಟೀಲ್ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಸಕಾರಾತ್ಮಕ ನಿರ್ಧಾರ ಕೈಗೊಳ್ಳುವ ಭರವಸೆ ನೀಡಿದ್ದರು ತಮ್ಮ ತಮ್ಮ ಮತ ಕ್ಷೇತ್ರಗಳಲ್ಲಿ ಕುಷ್ಪರೋಗ ಮತ್ತು ಕ್ಷಯರೋಗದಂತಹ ರೋಗಗಳ ನಿರ್ಮೂಲನೆಯತ್ತ ಆದ್ಯ ಗಮನ ಹರಿಸುವಂತೆ ಬಿಜೆಪಿ ಸಂಸದರಿಗೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸೂಚಿಸಿದ್ದಾರೆ ದೆಹಲಿಯಲ್ಲಿ ಇಂದು ಬಿಜೆಪಿ ಸಂಸದರೊಂದಿಗೆ ನಡೆದ ಸಭೆಯಲ್ಲಿ ಪ್ರಧಾನಿಯವರು ಹೀಗೆಂದು ಸೂಚಿಸಿದರು ಎಂದು ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ವಾದ್ ಜೋಶಿ ಸಭೆಯ ನಂತರ ಸುದ್ದಿಗಾರರಿಗೆ ಮಾಹಿತಿ ನೀಡಿದರು

ಪಕ್ಷದ ಸಂಸದರು ತಮ್ಮ ತಮ್ಮ ಮತಕ್ಷೇತ್ರಗಳ ಅಭಿವೃದ್ಧಿಗೆ ಸ್ಥಳೀಯ ಅಧಿಕಾರಿಗಳ ನೆರವು ಪಡೆಯಬೇಕು ಸಾಮಾಜಿಕ ಮತ್ತು ಮಾನವೀಯ ಕಳಕಳಿಯನ್ನು ರೂಢಿಸಿಕೊಳ್ಳುವಂತೆ ಸಲಹೆ ನೀಡಿದರು ಎಂದು ಪ್ರಹ್ಲಾದ್ ಜೋತಿ ಹೇಳಿದರು

ದೇಶದ ಬಹುತೇಕ ಕಡೆ ಗ್ರಹಣ ಗೋಚರವಾಗಲಿದೆ ಬೆಂಗಳೂರಿನ ನೆಹರು ತಾರಾಲಯದಲ್ಲಿ ಚಂದ್ರಗ್ರಹಣ ವೀಕ್ಷಣೆಗೆ ವಿಶೇಷ ವ್ಯವಸ್ಥೆ ಕಲ್ಪಿಸಲಾಗಿದೆ

ತಾಲೂಕು ವೈದ್ಯಾಧಿಕಾರಿ ಡಾ ಷಣ್ಣುಗಂ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡುತ್ತಾ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಲು ಮತ್ತು ದೇಹವನ್ನು ಸಮತೋಲನದಲ್ಲಿಟ್ಟುಕೊಳ್ಳಲು ಬೇಕಾದ ಸಲಹೆಗಳನ್ನು ನೀಡಿದರು ಗ್ರೇಟ್ ಇಂಡಿಯನ್ ಬಸ್ಸರ್ಡ್ ಮತ್ತು ಲೆಸ್ಸರ್ ಫ್ಲೋರಿಕನ್ ಎಂಬ ಎರಡು ಪ್ರಭೇದದ ಭಾರತಿಯ ಪಕ್ಷಿಗಳು ಅಳವಿನ ಅಂಚಿನಲ್ಲಿರುವುದನ್ನು ಗಂಭೀರವಾಗಿ ಪರಿಗಣಿಸಿರುವ ಸುಪ್ರೀಂ ಕೋರ್ಟ್ ಇವುಗಳ ರಕ್ಷಣೆಗಾಗಿ ಸ್ಪಂದನಾ ಯೋಜನೆಯನ್ನು ತುರ್ತಾಗಿ ರೂಪಿಸಿ ಜಾರಿಗೆ ತರಲು ಉನ್ನತ ಸಮಿತಿಯೊಂದನ್ನು ರಚಿಸಿದೆ

ಬೆಂಗಳೂರು ಗ್ರಾಮಾಂತರ ಜೆಲ್ಲೆಯ ವಿವಿಧೆಡೆ ದೊಡ್ಡಬಳ್ಳಾಪುರ ಹಾಗೂ ದೇವನಹಳ್ಳಿ ದಾವಣಗೆರೆಯಲ್ಲಿ ಗುರುಪೂರ್ಣಿಮೆ ಆಚರಿಸಲಾಯಿತು ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಬೆಂಗಳೂರಿನಲ್ಲಿ ಗುರು ದತ್ತಾತ್ತೇಯ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು ಗುರು ಪೂರ್ಣಿಮೆ ಅಂಗವಾಗಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ದೇಶದ ಜನತೆಗೆ ಶುಭ ಹಾರ್ೈಸಿದ್ದಾರೆ

ಇಂದು ವಚನಕಾರ ಶಿವಶರಣ ಹಡಪದ ಅಪ್ಪಣ್ಣನ ಜಯಂತಿ

ಬೆಂಗಳೂರು ಮತ್ತು ಸುತ್ತಮುತ್ತ ಮೋಡ ಕವಿದ ವಾತಾವರಣವಿದ್ದು ಅಲ್ಲಲ್ಲಿ ಮಳೆ ನಿರೀಕ್ಷಿತ